ಅನ್ನೇಷಣೆ ಮತ್ತು ತಂತ್ರಜ್ಞಾನ ಆಧರಿತ ಪರಿಹಾರಗಳ ಪ್ರಯೋಗಕ್ಕೆ ನವಭಾರತಕ್ಕೆ ತಾರ್ಕಿಕ ಮನೋಭಾವ ಅಗತ್ಯ ಪ್ರಧಾನಮಂತ್ರಿ ನರೇಂದ್ರಮೋದಿ ಕರೆ

ರವಾನೆ

ಸಿಖ್ ಸಮುದಾಯದ ಸುರಕ್ತತೆ

ನವದೆಹಲಿಯಲ್ಲಿ ನಿನ್ನೆ ನಾನ್ಕನ ಸಾಹೀಬ್ ಗುರುದ್ದಾರ ವಿಚಾರದಲ್ಲಿ ನಡೆದಿರುವ ವಿಧ್ಯಂಸಕತೆಯ ಕುರಿತು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಕಳವಳ ವ್ಯಕಪಡಿಸಿದೆ ಗುರುನಾನಕ್ ದೇವ್ಜಿ ಅವರ ಜನ್ನಶ್ರಳ ಪವಿತ್ರ ನಗರವಾದ ನಾನ್ಕನ ಸಾಹೀಬ್ನಲ್ಲಿ ನಡೆದಿರುವ ಹಿಂಸಾಚಾರ ಖಂಡನೀಯ ದುತ್ತರ್ಮಿಗಳ ವಿರುದ್ದ ತಕ್ಷಣ ಕ್ಷಮ ಕೈಗೊಳಬೇಕು ಧಾರ್ಮಿಕ ಅಲ್ಲಸಂಖ್ಯಾತರಾಗಿರುವ ಸಿಖ್ ಸಮುದಾಯಕ್ಷೆ ಸೂಕ್ಷ ರಕ್ಷಣೆ ಒದಗಿಸಬೇಕು ನಾನ್ಕನ ಸಾಹೀಬ್ ಗುರುದಾರ ಮತ್ತು ಆಸುಪಾಸಿನ ಸ್ನಳಗಳ ಫನತೆ ಮತ್ತು ಗೌರವ ಕಾಪಾಡಲು ಅಗತ್ನ ಮುನೈಭ್ಗರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಭಾರತ ಪಾಕಿಸ್ತಾನಕ್ಕೆ ಒತ್ತಾಯ ಮಾಡಿದೆ

ದೇಶದ ತ್ವರಿತ ಬೆಳವಣಿಗೆಗೆ ನಾವಿನ್ನತೆ ಹಕ್ಕು ಸ್ವಾಮ್ಯ ಉತ್ಪಾದನೆ ಮತ್ತು ಸಮೃದ್ದತೆಯಂತಹ ನಾಲ್ಲ ಸೂತ್ರಗಳನ್ನು ವಿಜ್ವಾನ ಸಮುದಾಯ ಅನುಸರಿಸಬೇಕು ಎಂದು ಅವರು ಹೇಳಿದ್ದಾರೆ

ಯಶನ್ನಿ ಬಾಹ್ವಾಕಾಶ ಕಾಯ್ಲಕಮದ ನಂತರ ದೇಶದಲ್ಲಿನ ವಿಜ್ಞಾನಿಗಳು ಈಗ ಆಳಸಮುದ್ರದ ಪರಿಶೋಧನೆಯಡೆಗೆ ಗಮನ ಪರಿಸಲಿದ್ದಾರೆ ಎಂದು ತಿಳಿಸಿದರು ತಂತ್ರಜ್ಞಾನವು ಜಲ ಜೀವನ್ ಮಿಷನ್ನ ಶಕ್ತಿಯಾಗಿದ್ದು ನೀರಿನ ಮರು ಬಳಕೆಗಾಗಿ ಕಡಿಮೆ ಬೆಲೆಯ ಹಾಗೂ ಪರಿಣಾಮಕಾರಿ ತಂತ್ರಜ್ಞಾನವನ್ನು ಅಭಿವ್ವದ್ಗಪಡಿಸುವುದು ವಿಜ್ಞಾನಿಗಳ ಜವಾಬ್ಗಾರಿಯಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ತಿಳಿಸಿದರು ಪೌರತ್ವ ತಿದ್ಲುಪಡಿ ಕಾಯ್ದೆ ಪರ ಬಿಜೆಪಿ ನಿನ್ನೆ ಪಣಜಿಯಲ್ಲಿ ಬೃಪತ್ ಪ್ರದರ್ಶನ ಏರ್ಪಡಿಸಿತ್ತು ಜನಜಾಗೃತಿ ಸಮಾವೇಶದಲ್ಲಿ ಮಾತನಾಡಿದ ಬಿಜೆಪಿ ಕಾರ್ಯಾಧ್ಯಕ್ಷ ಜೆ

ಪ್ರತಿಪಕ್ಷಗಳು ಈ ವಿಚಾರದಲ್ಲಿ ಜನರನ್ನು ದಾರಿ ತಪ್ಪಿಸುತ್ತಿವೆ ಜಾಗತಿಕ ಮಟ್ಟದಲ್ಲಿ ದೂರದೃಷ್ಟಿ ಹೊಂದಿರುವ ಹಾಗೂ ಪ್ರಭಾವಿ ನಾಯಕರಾಗಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವರ್ಚಸ್ತಿಗೆ ಕುಂದು ತರುವ ದುರುದ್ಲೇಶದಿಂದ ಸಿಎಎ ವಿರುದ್ದ ಪ್ರತಿಭಟನೆ ನಡೆಯುತ್ತಿದೆ ಎಂದು ಆಪಾದಿಸಿದರು ಆಲ್ಗೋರಾದಲ್ಲಿ ನಿನ್ನೆ ಪತ್ರಿಕಾಗೋಷ್ನಿಯನ್ನುದ್ಲೇತಿಸಿ ಮಾತನಾಡಿದ ಉತ್ತರಾಖಂಡ್ ಮುಖ್ನಮಂತ್ರಿ ತ್ರಿವೇಂದ್ರ ಸಿಂಗ್ ರಾವತ್ ಪೌರತ್ವ ತಿದ್ಗುಪಡಿ ಕಾಯ್ಲೆ ದೇಶದ ಯಾವುದೇ ಸಮುದಾಯದ ನಾಗರಿಕರ ವಿರುದ್ದವಾಗಿಲ್ಲ ಎಂದರು ಪಾಕಿಸ್ತಾನ ಆಫ್ರಾನಿಸ್ಥಾನ ಹಾಗೂ ಬಾಂಗ್ಡಾದೇಶದಲ್ಲಿ ಧರ್ಮದ ಆಧಾರದ ಮೇಲೆ ಕಿರುಕುಳಕ್ಷೆ ಒಳಗಾದ ಅಲ್ಲಸಂಖ್ಯಾತರಿಗೆ ಪೌರತ್ತ ನೀಡುವುದು ಪ್ರಧಾನಮಂತ್ರಿ ಅವರ ಐತಿಹಾಸಿಕ ತೀರ್ಮಾನವಾಗಿದೆ ಎಂದು ತಿಳಿಸಿದರು

ನಾಯಕರು ಹಾಗೂ ಕಾರ್ಯಕರ್ತರು ಉತ್ತರ ಪ್ರದೇಶದಾದ್ಯಂತ ಪೌರತ್ತ ತಿದ್ಲುಪಡಿ ಕಾಯ್ಲೆಯ ಬಗ್ಗೆ ಜನ ಜಾಗ್ವತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಬಿಜೆಪಿ ಹಿರಿಯ ನಾಯಕ ಮತ್ತು ರಕ್ಷಣಾ ಸಚಿವ ರಾಜನಾಥ್ಸಿಂಗ್ ಈ ಅಭಿಯಾನಕ್ಕೆ ನಾಳೆ ಲಕ್ನೋದಲ್ಲಿ ಚಾಲನೆ ನೀಡಲಿದ್ದಾರೆ ಉತ್ತರ ಮಹಾರಾಷ್ಲದ ಜಲ್ಗಾಂವ್ ಜಿಲ್ಲಾ ಪರಿಷತ್ ಸ್ಥಾನವನ್ನು ಬಿಜೆಪಿ ಉಳಿಸಿಕೊಂಡಿದೆ ಪಕ್ಷದ ರಂಜನಾ ಪಾಟೀಲ್ ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷರಾಗಿ ಹಾಗೂ ಲಾಲ್ಚಂದ್ ಪಾಟೀಲ್ ಉಪಾಧ್ಯಕ್ಷರಾಗಿ ಆಯ್ಲೆಯಾಗುವ ಮೂಲಕ ಮಹಾರಾಷ್ಷ ವಿಕಾಸ್ ಅಘಾಡಿಯನ್ನು ಪರಾಭವಗೊಳಿಸಿದ್ದಾರೆ

ವಿದೇಶಿ ರೂಪಾಯಿ ಸ್ತತ್ತಿನ ಭಾಗವು ಈ ಒಟ್ಲು ಮೊತ್ತದ ಹೆಚ್ಲಳಕ್ಕೆ ಪ್ರಮುಖ ಕಾರಣವಾಗಿದೆ ಎಂದು ಭಾರತೀಯ ರಿಸರ್ವ್ ಬ್ಲಾಂಕ್ ಬಿಡುಗಡೆ ಮಾಡಿರುವ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದೆ

ರಾಷ್ಷೀಯ ಹೆದ್ದಾರಿ ಯೋಜನಗಳಗೆ ಸಂಪನ್ಗೂಲ ಸಂಗ್ರಹದ ದ್ನಷ್ಷಿಯಿಂದ ಭಾರತದ ರಾಷ್ಷೀಯ ಹೆದ್ಗಾರಿಗಳ ಪ್ರಾಧಿಕಾರ ಮುಂದಿನ ಐದು ವರ್ಷಗಳಲ್ಲಿ ಟೋಲ್ ಕಾರ್ಯಾಚರಣೆ ವರ್ಗಾವಣೆ ಮಾದರಿಯ ಮೂಲಕ ಒಂದು ಲಕ್ಷ ಕೋಟಿ ರೂಪಾಯಿ ಮೊತ್ತವನ್ನು ಸಂಗ್ರಹಿಸುವ ಗುರಿ ಹೊಂದಿದೆ ಎಂದು ಸಚಿವಾಲಯ ತಿಳಿಸಿದೆ

ಗುಢಗಾಡು ಪ್ರದೇಶವಾದ ಲಡಾಕ್ನಲ್ಲಿ ತರಕಾರಿ ಮತ್ತು ಅಗತ್ತ ವಸ್ಸುಗಳ ಪೂರೈಕೆ ಉದ್ದೇಶದಿಂದ ಲೇಹ್ ಬುಡಕಟ್ಟು ಮಂಡಳಿ ವಿಶೇಷ ಕ್ರಮಗಳನ್ನು ಕೈಗೊಂಡಿದೆ ಹೆಚ್ಚು ಹಿಮಪಾತವಾಗುವ ಹಾಗೂ ಲಡಾಕ್ ಸಂಪರ್ಕಿಸುವ ತ್ರೀನಗರದಿಂದ ಜೋಜೆಲಾ ಹಾಗು ಮನಾಲಿಯಿಂದ ರೋಷ್ಟಂಗ್ ಮಾರ್ಗದಲ್ಲಿ ಸಂಚಾರ ಬಂದ್ ಆಗಲಿದೆ ಈ ಹಿನ್ನೆಲೆಯಲ್ಲಿ ಲಡಾಕ್ನ ಜನರು ಅಗತ್ನ ವಸ್ತುಗಳಿಗಾಗಿ ತೀವ್ರ ತೊಂದರೆ ಎದುರಿಸುವುದನ್ನು ಪರಿಗಣಿಸಿ ಈ ಕ್ರಮ ಕ್ಲೆಗೊಳ್ಳಲಾಗಿದೆ

ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಕುರಿತು ಆದೇಶ ನೀಡಿದ್ದು

ವಾಷಿಂಗ್ಲನ್ ಮತ್ತು ಇರಾನ್ ನಡುವೆ ನಡೆಯುತ್ತಿರುವ ಸಂಘರ್ಷದ ಹಿನ್ನೆಲೆಯಲ್ಲಿ ಅಮೆರಿಕದ ನಿರ್ಧಾರ ಅತ್ಯಂತ ಮಹತ್ವ ಪಡೆದಿದೆ ಅಮೆರಿಕದ ರಾಷ್ಟೀಯ ಭದ್ರತಾ ಸಲಹೆಗಾರ ರಾಬರ್ಟ್ ಓಟ್ರೇನ್ ಸಹ ಇರಾನ್ ಪ್ರಬಲ ಕ್ರಾಂತಿಕಾರಿ ಸೇನಾಧಿಕಾರಿ ಜನರಲ್ ಸುಲೇಮಾನಿ ಹತ್ಯೆ ಕುರಿತು ಅಧ್ಯಕ್ಷ ಟ್ರಂಪ್ ಅವರ ನಿರ್ಧಾರವನ್ನು ಸಮರ್ಥಿಸಿಕೊಂಡಿದ್ದಾರೆ ಸುಲೇಮಾನಿ ಹತ್ಯೆ ನಿರ್ಧಾರವನ್ನು ಮತ್ತಷ್ಲು ರಕ್ತಪಾತ ತಪ್ಪಿಸುವ ಉದ್ಲೇಶದಿಂದ ತೆಗೆದುಕೊಳ್ಳಲಾಗಿತ್ತು ಹಾಗೂ ಇದೊಂದು ರಕ್ಷಣಾತ್ಕಕ ಕ್ರಮವಾಗಿತ್ತು ಎಂದು ಓಟ್ರೇನ್ ಪ್ರತಿಪಾದಿಸಿದ್ದಾರೆ ಸುಲೇಮಾನಿ ಮಧ್ಯಪ್ರಾಚ್ನದಾದ್ಯಂತ ಸಂಚರಿಸಿ ಆಗ ತಾನೇ ಡಮಾಸ್ತಸ್ನಿಂದ ಇರಾನ್ಗೆ ಬಂದಿದ್ಲ ಆತ ಅಮೆರಿಕದ ಯೋಧರು ಮತ್ತು ರಾಯಭಾರಿಗಳ ಮೇಲೆ ದಾಳಿಗಳನ್ನು ನಡೆಸಲು ಯೋಜಿಸಿದ್ದ ಎಂದು ಅವರು ಆರೋಪಿಸಿದ್ದಾರೆ ಅಮೆರಿಕ ಹಾಗೂ ಇರಾನ್ ನಡುವೆ ಬಿಗುವಿನ ವಾತಾವರಣ ಹೆಚ್ಚುಕ್ತಿರುವ ಹಿನ್ನೆಲೆಯಲ್ಲಿ ಸಂಯಮದಿಂದಿರಲು ಭಾರತ ಕರೆ ನೀಡಿದೆ ಈ ಪ್ರಕ್ಷುಬ್ದ ಪರಿಸ್ಹಿತಿ ಮತ್ತಷ್ಟು ತೀವ್ರವಾಗದಂತೆ ಜಾಗತಿಕವಾಗಿ ಎಚ್ಚರಿಕೆ ವಹಿಸುವುದು ಅಗತ್ಯವಾಗಿದೆ ಎಂದು ತಿಳಿಸಿದೆ ಈ ಪ್ರದೇಶದಲ್ಲಿ ಶಾಂತಿ ಸ್ಹಿರತೆ ಮತ್ತು ಭದ್ರತೆಯು ಅತ್ಯಂತ ಪ್ರಮುಖವಾಗಿದೆ ಎಂದು ವಿದೇತಾಂಗ ವ್ವವಹಾರಗಳ ಸಚಿವಾಲಯ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ

ಭಾರತೀಯ ಸಾಹಿತ್ಯ ಹಾಗೂ ದೇಶ ವಿದೇಶಗಳ ಪ್ರಮುಖ ಲೇಖಕರ ಮೇಲೆ ಗಾಂಧೀಜಿ ಅವರ ಪ್ರಭಾವವನ್ನು ಈ ಧ್ವೇಯವಾಕ್ಯ ಬಿಂಬಿಸುತ್ತದೆ ಮತ್ತು ಒಬ್ಬ ಲೇಖಕ ಸಂಪಾದಕ ಪತ್ರಕರ್ತ ಪ್ರಕಾಶಕ ಮುದ್ರಕ ಹಾಗೂ ಉತ್ತಷ್ಟ ಸಮುದಾಯ ಸಂಪರ್ಕ ಸಾಧಕರಾಗಿ ಗಾಂಧೀಜಿ ಅವರನ್ನು ಬಿಂಬಿಸುವಲ್ಲಿ ಸಹ ಈ ದ್ವೇಯವಾಕ್ನ ಯಶಸ್ವಿಯಾಗಿದೆ

ಅಹಮದಾಬಾದ್ ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗ ಈ ದಿನದ ಪ್ರಯುಕ್ತ ದೃಷ್ಷಿ ವಿಶೇಷಚೇತನರು ಓದುವ ಬ್ರೈಲ್ ಸುದ್ದಿಯನ್ನು ನೇರ ಪ್ರಸಾರ ಮಾಡಲಿದೆ